ಿ ರೈತರ ಬದುಕು ಹಸನಾಗಿಸಲು ಬಿಜೆಪಿ ಬಿಡುಗಡೆ ಮಾಡಿರುವ ಪ್ರಣಾಳಿಕೆಯಲ್ಲಿ ಒತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡ್ಕೂರಪ್ಪ ಮಾಹಿತಿ ಿ ಇಂದು ವಿಶ್ವ ಹೊಮಿಯೋಪತಿ ದಿನ ಅವಿಷ್ಕಾರ ವಿಕಾಸ ಪ್ರಗತಿ ಹಾಗೂ ಪರಿಶೋಧನೆಯ ವೈದ್ಯ ವಿಜ್ಞಾನ ಉದ್ದೇಶದೊಂದಿಗೆ ಆಚರಣೆ ವಾರ್ತೆಗಳ ವಿವರ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಅಭಿವೃದ್ಧಿಯೇ ಬಿಜೆಪಿಯ ಸಂಕಲ್ಪವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಈ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ತ್ರಮಿಸುತ್ತಿದ್ದು ದೇಶದ ವಿಕಾಸವೇ ಕೇಂದ್ರ ಸರ್ಕಾರದ ಮೂಲಮಂತ್ರ ಎಂದು ಸಾರಿದರು ದೇತದ ಮೊದಲ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮೈಸೂರಲ್ಲೇ ಪ್ರಾರಂಭವಾಗಿದ್ದು ಮುಂದಿನ ಐದು ವರ್ಷಗಳಲ್ಲಿ ಏರ್ ಪೋರ್ಟ್ಗಳ ಸಂಖ್ಯೆ ದ್ವಿಗುಣಗೊಳಸಲಿದ್ದೇವೆ

ದೇಶದ ಸೇನೆಯ ಸುರಕ್ಷತೆಯೇ ನಮ್ಮ ಸಂಕಲ್ಪವಾಗಿದೆ ಎಂದು ಹೇಳಿದರು ಕಾಂಗ್ರೆಸ್ ಪ್ರಣಾಳಿಕೆ ಒಂದು ಸುಳ್ಳಿನ ಪತ್ರ ಮೋದಿಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕೆಂಬುದು ಕಾಂಗ್ರೆಸ್ ಗುರಿಯಾಗಿದೆ

ನವ ಯುವ ಮತದಾರರು ದೇಶದ ಅಭಿವೃದ್ದಿಗಾಗಿ ಮತದಾನ ಮಾಡಿ ಎಂದು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಯುವಕರಿಗೆ ಕರೆ ನೀಡಿದರು ಬಿಜೆಪಿ ಬಿಡುಗಡೆ ಮಾಡಿರುವ ಪ್ರಣಾಳಿಕೆಯಲ್ಲಿ ರೈತರ ಬದುಕು ಹಸನಾಗಿಸಲು ಒತ್ತು ನೀಡಲಾಗಿದೆ ಎಂದು ಬಿಜೆಪಿ ರಾಜ್ವಾಧ್ವಕ್ಷ ಬಿ

ದೊಡ್ಡಬಳ್ಳಾಪುರದಲ್ಲಿ ನಿನ್ನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ

ದೇತದ ಜನ ಮತ್ತೊಮ್ನೆ ಮೋದಿ ಆಡಳಿತ ಬರಬೇಕು ಎನ್ನುವ ಕನಸು ಕಂಡಿದ್ದಾರೆ ಇದರ ಸಾಕಾರಕ್ಷೆ ರಾಜ್ಯದ ಜನರು ಕ್ಕೆಜೋಡಿಸಬೇಕು ಎಂದು ಮನವಿ ಮಾಡಿದರು

ಶಿಗ್ಗಾಂವ ತಾಲೂಕಿನ ತಿಮ್ನಾಪುರ ತಡಸ ಹಿರೇಬೆಂಡಿಗೇರಿ ಚಿಕ್ಕಬೆಂಡಿಗೇರಿ ಬೆಳವಲಕೊಪ್ಪ ಸುರಪಗಟ್ಟ ಸೇರಿದಂತೆ ವಿವಿಧ ಹಳ್ಳಗಳಲ್ಲಿ ಬೃಹತ್ ರೋಡ ಶೋ ನಡೆಸಿ ಬಳಿಕ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ದೇಶದ ಭದ್ರತೆ ಹಾಗೂ ಸಮಗ್ರ ಅಭಿವೃದ್ಧಿಗಾಗಿ ಭಾರತವನ್ನು ಬಲಿಷ್ಠ ದೇಶವಾಗಿಸಲು ಹಗಲಿರುಳು ತ್ರಮಿಸುತ್ತಿರುವ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿಯಾಗಬೇಕು ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಮತ್ತೊಮ್ಮೆ ಪ್ರಚಂಡ ಬಹುಮತದ ಸರ್ಕಾರ ಬಂದಲ್ಲಿ ಭಾರತ ವಿಶ್ವಕ್ಷೆ ಗುರುವಾಗಲಿದೆ ಎಂದು ಬಿಜೆಒ ಹಿರಿಯ ಮುಖಂಡ ಹಾಗೂ ಮಾಜಿ ಸಚಿವ ಸುರೇತ್ ಕುಮಾರ್ ಹೇಳಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಮತದಾನ ನಮ್ಮ ಪರಮ ಕರ್ತವ್ಣವಾಗಿದ್ದು ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ತಮ್ಮ ಕರ್ತವ್ಣ ನಿಭಾಯಿಸಬೇಕು ಎಂದು ಕರೆ ನೀಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ನೀಡಿದ್ದ ಯಾವುದೇ ಭರವಸೆಗಳು ಫಲಪ್ರದವಾಗದ ಕಾರಣ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಜನತೆ ಬಿಜೆಪಿ ಮತ್ತು ನರೇಂದ್ರ ಮೋದಿಯವರನ್ನು ನಂಬಿ ಮತ ಹಾಕುವುದಿಲ್ಲ ಎಂದು ಜೆಡಿಎಸ್ ವರಿಷ್ಠ ಹೆಚ್

ದೇವೇಗೌಡ ಭವಿಷ್ಠ ನುಡಿದಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಎಂ ವೀರಪ್ಪಮೊಯ್ಲಿ ಪರ ಮತಯಾಚಿಸಲು ಆಯೋಜಿಸಿದ್ದ ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳ ಜಂಟಿ ಸಮಾವೇಶದಲ್ಲಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಮಾತನಾಡಿ ರೈತರ ಒಳಿಗಾಗಿ ಎಂ ಎಸ್ ಸ್ವಾಮಿನಾಥನ್ ವರದಿ ಜಾರಿ ಮಾಡುತ್ತೇವೆ ಎಂದು ಭರವಸೆ ನೀಡಿದ ಕೇಂದ್ರ ಸರ್ಕಾರಕ್ಕೆ ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿಯಿಲ್ಲ

ಬಿಜೆಪಿಗೆ ಮತ ಹಾಕಿದರೆ ದೇತದಲ್ಲಿ ಸಾಮರಸ್ಕ ಹಾಳಾಗುವುದಲ್ಲದೆ ಸಾಮಾಜಿಕ ನ್ಯಾಯ ಮತ್ತು ಪ್ರಜಾಪ್ರಭುತ್ವಕ್ಷೆ ಧಕ್ಕೆಯಾಗುತ್ತದೆ ಎಂದು ಹೇಳಿದರು ಇದಕ್ಕೂ ಮೊದಲು ದೊಡ್ಡಬಳ್ಳಾಪುರದಲ್ಲಿ ಮಾತನಾಡಿದ ಎಚ್

ದೇವೇಗೌಡ ದೇಶದಲ್ಲಿ ಕೋಮು ಸೌಹಾರ್ದ ಉಳಿದಿಲ್ಲ ಅಲ್ಪಸಂಖ್ಯಾತರು ಹಾಗೂ ದಲಿತರಿಗೆ ಸಾಮಾಜಿಕ ನ್ಯಾಯ ದೊರೆಯುತ್ತಿಲ್ಲ ಈ ದಿಸೆಯಲ್ಲಿ ಕೇಂದ್ರದಲ್ಲಿ ಬದಲಾವಣೆ ತರಲು ಜಾತ್ಯತೀತ ಪಕ್ಷಗಳಿಗೆ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮನ್ವಯ ಸಮಿತಿ ಅಧ್ವಕ್ಷ ಸಿದ್ದರಾಮಯ್ಯ ರೈತರ ಸಾಲ ಮನ್ನಾ ಮಾಡಲು ಹಿಂದೇಟು ಹಾಕುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಕೈಗಾರಿಕೋದ್ಯಮಿಗಳ ಲಕ್ಷಾಂತರ ರೂಪಾಯಿ ಸಾಲ ಮನ್ನಾ ಮಾಡಿದೆ ಎಂದು ಹೇಳಿದರು ಸಹಕಾರ ಮತ್ತು ರಾಷ್ಟೀಯ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡುವ ಮೂಲಕ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರೈತ ಪರ ಎಂಬುದನ್ನು ಸಾಬೀತುಪಡಿಸಿದೆ ಎಂದು ಸಹಕಾರ ಖಾತೆ ಸಚಿವ ಬಂಡೆಪ್ಪ ಖಾತೆಂಪುರ್ ಹೇಳಿದ್ದಾರೆ ಮಂಡ್ಕದಲ್ಲಿ ನಿನ್ನೆ ಸುದ್ದಿಗೋಪ್ಠಿಯಲ್ಲಿ ಮಾತನಾಡಿದ ಅವರು ಮೈತ್ರಿ ಸರ್ಕಾರ ಜನರ ಮತ್ತು ರೈತರ ಹತ್ತಿರ ಹೋಗಿ ಕೆಲಸ ಮಾಡುತ್ತಿದೆ

ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ ಇಂದು ವಿಶ್ವ ಹೋಮಿಯೋಪತಿ ದಿನ

ಆಯುಷ್ ಆಯುರ್ವೇದ ಯೋಗ ಹೋಮಿಯೊಪತಿ ಯುನಾನಿ ಸಿದ್ಧ ಮತ್ತು ಪ್ರಕೃತಿ ಚಿಕಿತ್ಸೆ ಸೇವೆಗಳಲ್ಲಿ ಹೋಮಿಯೊಪತಿ ಭಾರತದಲ್ಲಿ ಜನಪ್ರಿಯ ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ಒಂದಾಗಿದೆ

ಭಾರತ ದೇಶ ಹೋಮಿಯೊಪತಿಯಲ್ಲಿ ಅತಿದೊಡ್ಡ ದಿಷಧಿ ಉತ್ಪಾದನೆ ಮತ್ತು ವ್ಯಾಪಾರಿ ಕ್ಷೇತ್ರವನ್ನು ಹೊಂದಿದೆ ಹೋಮಿಯೋಪತಿ ಬಗ್ಗೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಕರ್ನಾಟಕ ಹೋಮಿಯೋಪತಿ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಬಿ ಟಿ

ಅವಿಷ್ಕಾರ ವಿಕಾಸ ಪ್ರಗತಿ ಹಾಗೂ ಪರಿಶೋಧನೆಯ ವೈದ್ಯ ವಿಜ್ಞಾನ ಎಂಬ ಉದ್ದೇಶದೊಂದಿಗೆ ಹೊಸದಿಲ್ಲಿಯಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ ಧಾರವಾಡದ ಡಾಕ್ಟರ್ ಬಿ ಡಿ ಜತ್ತಿ ಹೋಮಿಯೋಪತಿ ವೈದ್ಯಕೀಯ ಕಾಲೇಜನಲ್ಲಿ ಇಂದು ಬೆಳಗ್ಗೆ ವಿಶ್ವ ಹೋಮಿಯೊಪತಿ ದಿನ ಆಯೋಜಿಸಲಾಗಿದೆ ಧಾರವಾಡ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವರು

ಮಂಡ್ಕದಲ್ಲಿ ನಿನ್ನೆ ಸುದ್ನಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರು ಇಂದು ಶ್ರೀರಂಗಪಟ್ಟಣದಲ್ಲಿ ನಾಳೆ ಮದ್ದೂರು ಮತ್ತು ಮಳವಳ್ಳ ಕ್ಷೇತ್ರಗಳಲ್ಲಿ

ಆರ್

ಈ ರಜೆ ತುರ್ತು ಸೇವೆಗಳಿಗೆ ಅನ್ವಯಿಸುವುದಿಲ್ಲ ಆದಾಗ್ಯೂ ಕೂಡ ತುರ್ತು ಸೇವೆಯಡಿ ಕೆಲಸ ಮಾಡುವ ನೌಕರರಿಗೆ ಮತ ಚಲಾಯಿಸಲು ಅನುಕೂಲವಾಗುವಂತೆ ಅವಕಾಶ ಕಲ್ಪಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಿ ದೇಶದ ಸರ್ವತೋಮುಖ ಅಭಿವೃದ್ದಿಗೆ ಎನ್ಡಿಎ ಸರ್ಕಾರ ಬದ್ಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ ಿ ರೈತರ ಬದುಕು ಹಸನಾಗಿಸಲು ಬಿಜೆಪಿ ಬಿಡುಗಡೆ ಮಾಡಿರುವ ಶ್ರಣಾಳಿಕೆಯಲ್ಲಿ ಒತ್ತು ಬಿಜೆಪಿ ರಾಜ್ಯಾಧ್ವಕ್ಷ ಬಿ

ಯಡ್ಕೂರಪ್ಪ ಮಾಹಿತಿ ಿ ಇಂದು ವಿಶ್ವ ಹೊಮಿಯೋಪತಿ ದಿನ ಅವಿಷ್ಕಾರ ವಿಕಾಸ ಪ್ರಗತಿ ಹಾಗೂ ಪರಿಶೋಧನೆಯ ವೈದ್ಯ ವಿಜ್ಞಾನ ಉದ್ದೇಶದೊಂದಿಗೆ ಆಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು